ನಿರಂತರ ತ್ರಮಿಸುತ್ತಿರುವ ಎನ್ ಡಿ ಎ ಸರ್ಕಾರದ ಕಾರ್ಯ ವೈಖರಿಗೆ ರಾಷ್ಟಪತಿ ರಾಮನಾಥ ಕೋವಿಂದ್ ಪ್ರಶಂಸೆ

ಿ ಲೋಕಸಭಾ ಚುನಾವಣೆ ಪ್ರಚಾರದ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ಿ ಶ್ರೀ ಕ್ಷೇತ್ರ ಮೇಲುಕೋಟಿ ಪ್ರವಾಸಿ ಸ್ನೇಹಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸುವ ಜತೆಗೆ ಉದ್ಯೋಗಾವಕಾಶ ಸೃಷ್ಟಿ ಪ್ರವಾಸೋದ್ಯಮ ಖಾತೆ ಸಚಿವ ಸಾ

ಮಹೇಶ ಮಾಹಿತಿ ವಾರ್ತೆಗಳ ವಿವರ ನವಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಟ್ಟ ಎನ್ ಡಿ ಎ ಸರ್ಕಾರ ಸಾಮಾಜಿಕ ಆರ್ಥಿಕ ಬದಲಾವಣೆಗೆ ಹಲವು ಯೋಜನೆಗಳ ಮೂಲಕ ಪರಿಣಾಮಕಾರಿ ಯಶಸ್ತಿ ಪ್ರಯತ್ನ ಮಾಡಿದೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮೂಲ ಸೌಕರ್ಯ ತಲುಪಿಸುವ ಜೊತೆಗೆ ಫನತೆಯಿಂದ ಆರೋಗ್ಟಕರ ಜೀವನ ನಡೆಸಲು ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ರಾಪ್ಲಸತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನಿನ್ನೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಬಜೆಟ್ ಅಧಿವೇಶನಕ್ಕೆ ಚಾಲನೆ ನೀಡಿದ ಅವರು ಕೇಂದ್ರ ಸರ್ಕಾರ ನವಭಾರತ ನಿರ್ಮಾಣಕ್ಕೆ ದಿಟ್ಟ ಹೆಜ್ಜೆ ಇಟ್ಟದ್ದು ಸ್ವಜ್ವ ಭಾರತ ಉಜ್ವಲ ಅಯುಷ್ಠಾನ ಭಾರತ್ ಸೇರಿದಂತೆ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದರು

ಸಂಸತ್ನ ಬಜೆಟ್ ಅಧಿವೇಶದಲ್ಲಿ ನಡೆಯುವ ಮಹತ್ವದ ಚರ್ಚೆ ಚಿಂತನ ಮಂಥನಗಳಲ್ಲಿ ಎಲ್ಲ ಸದಸ್ವರೂ ಸಕಾರಾತ್ಸಕವಾಗಿ ಪಾಲ್ಗೊಂಡು ಸರ್ಕಾರಕ್ಷೆ ಸೂಕ್ತ ಸಲಹೆ ಸೂಚನೆ ನೀಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ ಜಂಟಿ ಅಧಿವೇಶನದ ಆರಂಭಕ್ಕೂ ಮುನ್ನ ಸಂಸತ್ ಭವನದ ಆವರಣದಲ್ಲಿ ಅವರು ಕೇಂದ್ರ ಸರ್ಕಾರ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ ಧ್ವೇಯ ಹೊಂದಿದ್ದು ಸದನದಲ್ಲಿ ನಡೆಯುವ ಮಹತ್ವದ ವಿಷಯಗಳ ಕುರಿತು ಸದಸ್ದರು ಚರ್ಚೆಯಲ್ಲಿ ಪಾಲ್ಗೊಂಡು ಸಮಯದ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು

ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಕೇಂದ್ರ ಎನ್ ಡಿ ಎ ಸರ್ಕಾರ ಮಂಡಿಸುತ್ತಿರುವ ಬಜೆಟ್ ಇದಾಗಿದ್ದು ಸಚಿವ ಅರುಣ ಜೇಟ್ಲ ಅನಾರೋಗ್ದದ ಹಿನ್ನೆಲೆ ಹಣಕಾಸು ಸಚಿವರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಪೀಯುಶ್ ಗೋಯಲ್ ಬಜೆಟ್ ಮಂಡಿಸುವರು

ಬಜೆಟ್ ಬಗ್ಗೆ ತಜ್ಜರ ವಿಶ್ಲೇಷಣೆ ವಿಶೇಷ ಬಜೆಟ್ ವಾರ್ತೆಗಳು ಮತ್ತು ಬಜೆಟ್ ಬಗ್ಗೆ ಜನರ ಪ್ರತಿಕ್ರಿಯೆ ಇಂದಿನ ಕಾಯಕ್ರಮಗಳ ಪ್ರಮುಖ ಅಂಶಗಳಾಗಿರುತ್ತವೆ ಈ ಕಾರ್ಯಕ್ರಮಗಳು ಎಫ್ಎಂ ಗೋಲ್ಡ್ ಚಾನಲ್ ಮತ್ತು ಇತರೆ ವಾಹಿನಿಗಳಲ್ಲೂ ಬಿತ್ತರಗೊಳ್ಳಲಿವೆ

ಕೇಂದ್ರ ಬಜೆಟ್ ಪೂರ್ವ ಚರ್ಚೆಯನ್ನು ಬಿತ್ತರಿಸಲಿವೆ

ಜೆ ಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಕೂರಪ್ಪ ಹೇಳಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮಹಾತ್ಮ ಗಾಂಧಿ ಉದ್ಯೋಗಬಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರ ವೇತನ ಸಮಸ್ವೆಯನ್ನು ಶೀಘದಲ್ಲೇ ಪರಿಹರಿಸಲಾಗುವುದು ಎಂದು ಬರಪೀಡಿತ ಪ್ರದೇಶಗಳ ಅಧ್ಯಯನ ಪರಿಹಾರ ಹಾಗೂ ನಿರ್ವಹಣೆಗೆ ರಚಿಸಿರುವ ಸಚಿವ ಸಂಪುಟ ಉಪ ಸಮಿತಿಯ ಅಧ್ಯಕ್ಷ ಹಾಗೂ ಸಹಕಾರ ಖಾತೆ ಸಚಿವ ಬಂಡೆಪ್ಪ ಖಾತೆಂಪೂರ ಹೇಳಿದ್ದಾರೆ

ನಂತರ ರಾಯಚೂರಿನ ಬರಗಾಲಕ್ಕೆ ತುತ್ತಾದ ಪ್ರದೇಶಗಳಾದ ಕಲ್ಲಂಗಿ ಹಾಗೂ ಮಾಟೂರು ಗ್ರಾಮಗಳಿಗೆ ಭೇಟ ನೀಡಿ ಬೆಳೆಹಾನಿ ವೀಕ್ಷಿಸಿ ಸಿಂಧನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಬರಗಾಲ ನಿರ್ವಹಣೆಗೆ ಸರ್ಕಾರ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂದರು ಇಂದು ಯಾದಗಿರಿ ಹಾಗೂ ಕಲಬುರಗಿ ಜಿಲ್ಲೆಗಳಗೆ ಭೇಟಿ ನೀಡಿದ ನಂತರ ಶೀಘ್ರದಲ್ಲೇ ಮುಖ್ಚಮಂತ್ರಿಯವರಿಗೆ ವರದಿ ಸಲ್ಲಿಸಲಾಗುವುದು ಎಂದರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಥೆ ಉಂಟಾಗಬಹುದಾದ ಗ್ರಾಮಗಳನ್ನು ಗುರುತಿಸಿ ನೀರಿನ ಸಮಸ್ಥೆ ನಿವಾರಣೆಗೆ ಪರ್ಯಾಯ ಮ್ಯವಸ್ಟೆಯನ್ನು ರೂಪಿಸಿಕೊಳ್ಳಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ದೈರೇಗೌಡ ಆಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಶೀಕ್ಷೇತ್ರ ಮೇಲುಕೋಟೆಯ ಕಲೆ ಸಂಸ್ಟತಿಯನ್ನು ಸಂರಕ್ಷಿಸಲು ಇನ್ಫೋಸಿಸ್ ಫೌಂಡೇಶನ್ ಮುಂದಾಗಿದೆ ಎಂದು ಇನ್ಫೋಲಿಸ್ ಫೌಂಡೇಶನ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ತಿಳಿಸಿದ್ದಾರೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರವಾಸೋದ್ಧಮ ಖಾತೆ ಸಚಿವ ಸಾ

ಮಹೇಶ್ ತ್ರೀ ಕ್ಷೇತ್ರ ಮೇಲುಕೋಟೆಯನ್ನು ಪ್ರವಾಸಿ ಸ್ನೇಹಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಲಾಗುವುದು ಮೇಲುಕೋಟೆ ಪ್ರಖ್ಯಾತ ವೈರಮುಡಿ ಉತ್ಸವವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ಶ್ರವಾಸೋದ್ಯಮ ಚಟುವಟಕೆ ಉತ್ತೇಜಿಸುವ ಮೂಲಕ ಉದ್ಯೋಗಾವಕಾಶ ಸೃಷ್ಟಿಸಲಾಗುವುದು ಎಂದು ಹೇಳಿದರು ಕುಂದಾಪುರ ಹಾಗೂ ಬೇಲೆಕೇರಿಯಲ್ಲಿ ಎರಡು ಹೊಸ ರಡಾರ್ ಕೇಂದ್ರಗಳು ಸ್ವಾಪನೆಗೊಳ್ಳಲಿವೆ ಎಂದು ಕರಾವಳ ರಕ್ಷಣಾ ಪಡೆಯ ಡಿಐಜಿ ಹಾಗೂ ಕಮಾಂಡರ್ ಎಸ್

ದಾಸಿಲ ಹೇಳಿದ್ದಾರೆ ಪಣಂಬೂರಿನ ಕರಾವಳಿ ರಕ್ಷಣಾ ಪಡೆಯ ಮುಖ್ಯ ಕಚೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಸ ರಡಾರ್ ಕೇಂದ್ರಗಳ ನಿರ್ಮಾಣದಿಂದಾಗಿ ಪಶ್ಚಿಮ ಕರಾವಳಿ ತೀರದ ಸಮುದ್ರದಲ್ಲಿನ ಚಟುವಟಿಕೆಗಳನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಲು ಸಾಧ್ವವಾಗಲಿದೆ ಈ ರಡಾರ್ ಕೇಂದ್ರಗಳ ಸಹಾಯದಿಂದ ಸುರತ್ತಲ್ನ ರಾಡಾರ್ ಕೇಂದ್ರದಲ್ಲಿಂದಲೇ ಭಟ್ಕಳದವರೆಗೆ ಸಮುದ್ರದಲ್ಲಿ ನಡೆಯುವ ಚಟುವಟಿಕೆಗಳನ್ನು ಗಮನಿಸಬಹುದು ರಡಾರ್ಗಳು ಗುಣಮಟ್ಟದ ಕ್ಲಾಮರಾಗಳನ್ನು ಹೊಂದಿದ್ದು ಸಮುದ್ರದಲ್ಲಿ ಸಂಭವಿಸುವ ಅವಫಡ ತಿಳಿಯಲು ಸಾಧ್ಯವಿದೆ ಎಂದು ಹೇಳಿದರು ಈಗ ಚುಟುಕು ಸುದ್ದಿ ಬಿಜೆಪಿ ರಾಜ್ಯ ಫಟಕದ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ ಜಿ ರಮೇಶ್ ಅವರನ್ನು ನೇಕಾರ ಪ್ರಕೋಷ್ಠದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಧಾರವಾಡ ಗದಗ್ ಕಲಬುರಗಿ ಸೇರಿದಂತೆ ರಾಜ್ಣದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಮಡಿವಾಳ ಮಾಚಿದೇವರ ಜಯಂತಿ ಆಚರಿಸಲಾಗುವುದು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತೆಯ ಪರಿಕಲ್ಪನೆ ಬೆಳೆಸಿಕೊಳ್ಳಬೇಕು ತಮ್ಮ ಮನೆ ಹಾಗು ಶಾಲೆಯ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವ ಮನೋಭಾವವನ್ನು ಸ್ವಯಂ ರೂಢಿಸಿಕೊಳ್ಳಬೇಕು ಇದರಿಂದ ರೋಗಮುಕ್ತವಾಗಿ ಬದುಕಲು ಸಾಧ್ಯ ಬಳಿಗೆ ಸ್ವಾಮಿಕ ಅನಿಲ ದೆನಕೆ ಹೇಳಿದ್ದಾರೆ ಬೆಳಗಾವಿ ಕಣಬರಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಸ್ಥಳ್ವ ಭಾರತ ಮಿಷನ್ ಕುರಿತ ಜನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಸಾಮಾಜಿಕ ಆರ್ಥಿಕ ಬದಲಾವಣೆ ಮೂಲಕ ನವಭಾರತ ನಿರ್ಮಾಣಕ್ಕೆ ನಿರಂತರ ತ್ರಮಿಸುತ್ತಿರುವ ಎನ್ ಡಿ ಎ ಸರ್ಕಾರದ ಕಾರ್ಯ ವೈಖರಿಗೆ ರಾಷ್ಟಪತಿ ರಾಮನಾಥ ಕೋವಿಂದ್ ಪ್ರಶಂಸೆ

ಿ ಲೋಕಸಭಾ ಚುನಾವಣೆ ಪ್ರಚಾರದ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಕ್ಷೆ ಭೇಟ ಿ ತ್ರೀ ಕ್ಷೇತ್ರ ಮೇಲುಕೋಟೆ ಪ್ರವಾಸಿ ಸ್ನೇಹಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸುವ ಜತೆಗೆ ಉದ್ಯೋಗಾವಕಾಶ ಸೃಷ್ಟಿ ಪ್ರವಾಸೋದ್ಯಮ ಖಾತೆ ಸಚಿವ ಸಾ

ಮಹೇಶ ಮಾಹಿತಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು